ವಿಚಾರಣೆ ಆರಂಭ

ನಂತರ ಜಜ್ಜರ್ ಜಿಲ್ಲೆಯ ಬಾಡ್ಲಾ ಎಂಬಲ್ಲಿ ನಿರ್ಮಿಸಲಾಗಿರುವ ರಾಷ್ಷೀಯ ಕ್ಯಾನ್ಸರ್ ಸಂಸ್ವೆಯ ಲೋಕಾರ್ಪಣೆ ಮಾಡಲಿದ್ದಾರೆ ಜಜ್ಜರ್ನಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆವರಣದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿರುವ ಹಾಗೂ ಅತ್ಯಂತ ಸುಸಜ್ಜಿತವಾದ ಈ ರಾಷ್ಷೀಯ ಕ್ಯಾನರ್ ಸಂಸ್ಥೆಯನ್ನು ನಿರ್ಮಿಸಲಾಗಿದೆ

ಫರೀದಾಬಾದ್ನಲ್ಲಿ ಇಎಸ್ಐ ಆಸ್ಪತ್ರೆ ಮತ್ತು ವೈದ್ಯಕೀಯ ಕಾಲೇಜು ಕಟ್ಟಡವನ್ನು ಸಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟಸಲಿದ್ದಾರೆ ಎಂದು ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಇದು ಈಶಾನ್ನ ಭಾರತದ ಪ್ರಥಮ ಎಎಸ್ಐಸಿ ವ್ಲೆದ್ಗಕೀಯ ಕಾಲೇಜು ಮತ್ತು ಆಸ್ಪತ್ರೆಯಾಗಿದೆ ಬಳಿಕ ಪಂಚಕುಲಾಗೆ ತೆರಳಲಿರುವ ನರೇಂದ್ರ ಮೋದಿ ಶ್ರೀ ಮಾತಾ ಮಾನಸಾ ದೇವಿ ದೇಗುಲ ಸಮುಚ್ಲಯದಲ್ಲಿ ರಾಷ್ಟೀಯ ಆಯುರ್ವೇದ ಸಂಸ್ಥೆ ಕಟ್ಟಡ ನಿರ್ಮಾಣಕ್ಕೆ ಶಿಲಾನ್ಲಾಸ ನೆರವೇರಿಸಲಿದ್ದಾರೆ ಇದು ರಾಷ್ಷೀಯ ಮಟ್ಟದ ಆಯುರ್ವೇದ ಚಿಕಿತ್ಸೆ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ವೆಯಾಗಲಿದೆ

ಕರ್ನಲ್ನಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಕಟ್ಟಡ ಪಾಣಿಪತ್ನಲ್ಲಿ ಪಾಣಿಪತ್ ಮಹಾಯುದ್ದ ಕುರಿತ ವಸ್ತುಪ್ರದರ್ಶನ ಕೇಂದ್ರ ನಿರ್ಮಾಣಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಟಾಪನೆ ನೆರವೇರಿಸಲಿದ್ದಾರೆ ಹಾಗೂ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ

ಗಾಯಾಳುಗಳನ್ನು ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ

ಹೊಟೆಲ್ ನ ಆವರಣದಲ್ಲಿ ಹಾಕಲಾಗಿದ್ದ ಮರದ ಪಟ್ಟಗಳಿಂದಾಗಿ ಬೆಂಕಿ ವೇಗವಾಗಿ ಹಭ್ಗಿತು ಎನ್ನಲಾಗಿದೆ

ದೆಹಲಿ ಸರ್ಕಾರ ಘಟನೆಗೆ ಸಂಬಂಧಿಸಿದಂತೆ ಮ್ಲಾಜಿಸ್ಟೇಟ್ ಮಟ್ಟದ ತನಿಖೆಗೆ ಆದೇಶ ನೀಡಿದೆ

ಗಾಯಳುಗಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರ್ಲೆಸಿದ್ದಾರೆ

ಐ

ಶಾರದಾ ಚಿಟ್ ಫಂಡ್ ಹಗರಣಕ್ಕೆ ಸಂಬಂಧಿಸಿದಂತೆ ಸತತ ನಾಲ್ಲನೇ ದಿನವಾದ ಇಂದೂ ಸಹ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಕೋಲ್ಕತ್ತಾ ಪೊಲೀಸ್ ಆಯುಕ್ತ ರಾಜೀವ್ ಕುಮಾರ್ ಅವರನ್ನು ಸಿಬಿಐ ಅಧಿಕಾರಿಗಳು ವಿಚಾರಣೆ ಮುಂದುವರಿದಿದೆ

ಪ್ರಕರಣ ನಡೆದ ಶ್ರದೇಶವನ್ನು ಇಂದು ಬೆಳಗ್ಗೆ ಸುತ್ತುವರಿದು ಸೇನಾಪಡೆಗಳು ಜಂಟಿ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದ ವೇಳೆ ನಡೆದ ಗುಂಡಿನ ಕಾಳಗದಲ್ಲಿ ಒಬ್ಲ ಭಯೋತ್ಪಾದಕನನ್ನೂ ಹತ್ತೆ ಮಾಡಲಾಗಿದೆ ಇಬ್ಲರು ಭಯೋತ್ಪಾದಕರು ತಪ್ಪಿಸಿಕೊಂಡಿದ್ದಾರೆ ಘಟನೆಯಲ್ಲಿ ಗಾಯಗೊಂಡಿರುವ ಮತ್ತೊಬ್ಲ ಯೋಧರಿಗೆ ಚಿಕಿತ್ತೆ ನೀಡಲಾಗುತ್ತಿದೆ

ರಾಜ್ಙವಾರು ಜನಸಂಖ್ಡೆಯ ಆಧಾರದ ಮೇಲೆ ಅಲ್ಲಸಂಖ್ಯಾತರು ಎಂಬ ಪದವನ್ನು ಪುನರ್ ವ್ಯಾಖ್ಯಾನಿಸುವಂತೆ ಕೋರಿ ಸಲ್ಲಿಸಲಾಗಿರುವ ಮನವಿಗೆ ಸಂಬಂಧಿಸಿದಂತೆ ಮೂರು ತಿಂಗಳ ಒಳಗಾಗಿ ನಿರ್ಧಾರ ಕೈಗೊಳ್ಳುವಂತೆ ರಾಷ್ಟೀಯ ಅಲ್ಪಸಂಖ್ಯಾತರ ಆಯೋಗ ಎನ್

ಎಂ

ಮುಖ್ಯ ನ್ನಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಪೀಠ ನ್ನಾಯವಾದಿ ಅಶ್ವಿನಿ ಉಪಾಧ್ನಾಯ ಅವರಿಗೆ ತಮ್ಮ ಮನವಿಯನ್ನು ಎನ್ ಎಂ

ಯಲ್ಲಿ ಪುನರ್ ದಾಖಲು ಮಾಡಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅದರಲ್ಲೂ ಮೂರು ತಿಂಗಳುಗಳ ಒಳಗಾಗಿ ನಿರ್ಧಾರ ಕೈಗೊಳ್ಳುವಂತೆ ಕೋರಿಕೆ ಸಲ್ಲಿಸಲು ಸೂಚಿಸಿತು

ಈ ರಾಜ್ಞಗಳಲ್ಲಿ ಹಿಂದೂ ಸಮುದಾಯ ಅಲ್ಲಸಂಖ್ಯಾತರಿಗೆ ಲಭ್ಯವಿರುವ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ ಎಂದೂ ಅವರು ಮನವಿಯಲ್ಲಿ ತಿಳಿಸಿದ್ದರು ಈ ಹಿನ್ನೆಲೆಯಲ್ಲಿ ಎನ್ ಎಂ

ಆದಾಯ ತೆರಿಗೆ ಇಲಾಖೆಯ ದೆಹಲಿ ತನಿಖಾ ಫಟಕದ ಅಧಿಕಾರಿಗಳು ಕಳೆದ ಕೆಲವು ವಾರಗಳಿಂದಲೂ ಹಳೆ ದೆಹಲಿಯ ವಿವಿಧ ವಾಣಿಜ್ಞ ಪ್ರದೇಶಗಳಲ್ಲಿ ಸರಣೆ ದಾಳಿ ಮತ್ತು ಸಮೀಕ್ಷೆಗಳನ್ನು ನಡೆಸುತ್ತಲೇ ಇದ್ದಾರೆ ಈ ಕಾರ್ಯಾಚರಣೆ ಮೂರು ಗುಂಪುಗಳ ಆಪರೇಟರುಗಳ ಅಕ್ರಮ ಹಣಕಾಸು ಚಟುವಟಿಕೆಯನ್ನು ಹೊರಗೆಳೆದಿದೆ

ಹಾಲಿ ಚಾಂಪಿಯನ್ ಸ್ಟೆನಾ ನೇಹವಾಲ್ ಕಳೆದ ಬಾರಿಯ ರನ್ನರ್ ಅಪ್ ಪಿ

ಸಿಂಧೂ ಮಹಿಳೆಯರ ಸಿಂಗಲ್ಲ್ ವಿಭಾಗದಲ್ಲಿ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದಾರೆ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಹಾಲಿ ಚಾಂಪಿಯನ್ ಎಚ್

ಪ್ರಣೋಯ್ ಹಾಗೂ ಕಳೆದ ಬಾರಿಯ ರನ್ನರ್ ಅಪ್ ಕಿಡಂಬಿ ಶ್ರೀಕಾಂತ್ ಗಾಯದ ಕಾರಣ ಪಾಲ್ಗೊಳ್ಳುತ್ತಿಲ್ಲ